ದೆಹಲಿಯಲ್ಲಿ ನಿನ್ನೆ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು ಜಗತ್ತಿನಲ್ಲಿ ಅತಿ ಹೆಚ್ಚು ಸಂಚ್ಲೆಯ ಯುವಜನರನ್ನು ಹೊಂದಿರುವ ಭಾರತದಲ್ಲಿ ಯುವಪಡೆಯನ್ನು ಕೌಶಲ್ಲಪೂರ್ಣರನ್ನಾಗಿಸುವುದು ಎನ್ಡಿಎ ಸರ್ಕಾರದ ಪ್ರಮುಖ ಆದ್ಲತೆ ಎಂದರು

ಮುಂದಿನ ದಿನಗಳಲ್ಲಿ ಮಾಹಿತಿ ತಂತ್ರಜ್ಞಾನ ವಲಯದಲ್ಲಿ ಭಾರತ ಅತ್ಯಂತ ಅಭಿವೃದ್ದಿ ಹೊಂದಿದ ರಾಷ್ಲಗಳಿಗೆ ಸರಿಸಮಾನಾಗಿ ನಿಲ್ಲಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು ಆಧುನಿಕ ಜ್ವಾನ ಮತ್ತು ಕೌಶಲ್ವದಿಂದ ನಾಲ್ಕನೇ ಕೈಗಾರಿಕಾ ಕಾಂತಿಯನ್ನು ಮುನ್ನಡೆಸಬೇಕು ಎಂದು ಅವರು ಯುವಜನರಿಗೆ ಕರೆ ನೀಡಿದರು

ಈ ಕುರಿತು ಲೋಕಸಭೆಯಲ್ಲಿ ಲಿಖಿತ ಉತ್ತರ ನೀಡಿರುವ ಕೇಂದ್ರ ಗ್ಲಹಖಾತೆ ರಾಜ್ಣ ಸಚಿವ ಜಿ ಕಿಷನ್ ರೆಡ್ಡಿ ಗಡಿಭಾಗದಲ್ಲಿ ಬೇಲಿ ನಿರ್ಮಾಣ ಹೊನಲು ಬೆಳಕು ವ್ಯವಸ್ಥೆ ಗಡಿ ರಸ್ತೆ ಮತ್ತು ಗಡಿ ದಿಟ್ಮೋಸ್ಟ್ ನಂತಹ ಭೌತಿಕ ನಿರ್ಮಾಣಗಳಿಗೆ ಆದ್ದತೆ ನೀಡಲಾಗಿದೆ ಎಂದರು ಅಕ್ರಮ ವಲಸೆಗಾರರಿಗೆ ಆಧಾರ್ ಸಂಖ್ಯೆ ನೀಡದಂತೆ ಎಲ್ಲ ರಾಜ್ಲಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ನಿರ್ದೇಶನ ನೀಡಲಾಗಿದೆ ಅಲ್ಲದೆ ಅಕ್ರಮ ವಲಸಿಗರು ರಾಜ್ಯ ಮಟ್ಟದ ನಕಲಿ ದಾಖಲೆಗಳನ್ನು ಹೊಂದುವುದರ ವಿರುದ್ದ ಕ್ರಮ ಕೈಗೊಳ್ಳುವಂತೆಯೂ ಸೂಚಿಸಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೆಸಿಸಿಯ ಸೌಲಭ್ಯವನ್ನು ಮೀನುಗಾರರು ಮತ್ತು ಪಶುಸಂಗೋಪನೆಯಲ್ಲಿ ತೊಡಗಿರುವ ರೈತರಿಗೂ ವಿಸ್ತರಿಸಲು ಕೇಂದ್ರ ಸರ್ಕಾರ ನಿರ್ಧಾರ ಕೈಗೊಂಡಿದೆ ಲೋಕಸಭೆಯಲ್ಲಿ ಲಿಖಿತ ಹೇಳಕೆ ನೀಡಿದ ಮೀನುಗಾರಿಕೆ ಪಶುಸಂಗೋಪನಾ ಖಾತೆ ರಾಜ್ಯ ಸಚಿವ ಪ್ರತಾಪ್ ಚಂದ್ರ ಸಾರಂಗಿ ಈ ವಿಷಯ ತಿಳಿಸಿದ್ದು ಇದರಿಂದಾಗಿ ಮೀನುಗಾರಿಕೆ ಮತ್ತು ಪಶುಸಂಗೋಪನೆ ಮಾಡುವ ರೈತರಿಗೆ ಸಹಕಾರಿಯಾಗಲಿದೆ ಎಂದಿದ್ದಾರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಹೊಂದಿರುವ ರೈತರು ಮೂರು ಲಕ್ಷ ರೂಪಾಯಿವರೆಗೂ ತಮ್ಮ ಅಗತ್ಯಕ್ಷೆ ಅನುಗುಣವಾಗಿ ದುಡಿಯುವ ಬಂಡವಾಳ ಪಡೆಯುವ ಸೌಲಭ್ಞ ಹೊಂದಿದ್ದಾರೆ ಬಿಹಾರದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರು ಮತ್ತು ಶುಶೂಷಕಿಯರ ಸಂಬ್ಯೆ ಅಗತ್ಯಕ್ಕಿಂತ ಕಡಿಮೆ ಇದೆ ಎಂದು ಅಲ್ಲಿನ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ತಿಳಿಸಿದೆ

ಮುಜಾಫರ್ಪುರ್ನಲ್ಲಿ ಇತ್ತೀಚಿಗೆ ಮೆದುಳು ಉರಿಯೂತ ಕಾಯಿಲೆಯಿಂದ ನೂರಕ್ಕೂ ಹೆಚ್ಚು ಮಕ್ಕಳು ಮೃತಪಟ್ಟ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಆರೋಗ್ಯ ಕೇಂದ್ರಗಳಲ್ಲಿರುವ ವೈದ್ಯರು ಮತ್ತು ಸಿಬ್ಬಂದಿ ಸಂಖ್ಯೆ ಸೌಲಭ್ಯ ನೈರ್ಮಲ್ಯ ಮತ್ತು ಮಕ್ಕಳ ಪೌಷ್ಟಿಕತೆ ಕುರಿತು ವಿವರ ಸಲ್ಲಿಸುವಂತೆ ಸುಪ್ರೀಂ ಕೋರ್ಟ್ ಬಿಹಾರ ಸರ್ಕಾರಕ್ಕೆ ಸೂಚಿಸಿತ್ತು

ಬಳಿಕ ಮಾತನಾಡಿದ ಸಚಿವರು ಕೈಕ್ಷಣಿಕ ಪರಿಸ್ಥಿತಿಯು ದೇಶದ ಅಭಿವೃದ್ಧಿಯ ಪ್ರಮುಖ ಸೂಚ್ಯಂಕವಾಗಿದೆ ಈ ನಿಟ್ಟನಲ್ಲಿ ಗುಣಮಟ್ಟ ಸಂಶೋಧನೆ ಮತ್ತು ನಾವೀನ್ಯತೆಗೆ ಎಲ್ಲ ಉನ್ನತ ಶಿಕ್ಷಣ ಸಂಸ್ಥೆಗಳು ಆದ್ಯತೆ ನೀಡಬೇಕು ಎಂದರು ಸಾಮಾಜಿಕ ಸಮಸ್ಥೆಗಳಿಗೆ ಪರಿಹಾರ ಒದಗಿಸುವ ಸಂಶೋಧನೆಗಳಿಗೆ ಶಿಕ್ಷಣ ಸಂಸ್ಥೆಗಳು ಮುಂದಾಗಬೇಕು ಆ ಮೂಲಕ ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡಬೇಕು ಎಂದು ಅವರು ಸಲಹೆ ನೀಡಿದರು

ಪಾಕಿಸ್ತಾನ ಈಗಾಗಲೇ ಈ ಸಂಘಟನೆಯನ್ನು ಭಯೋತ್ಪಾದನಾ ಸಂಘಟನೆ ಎಂದು ಘೋಷಿಸಿದ್ದು ಅಮೆರಿಕವೂ ಘೋಷಿಸುವಂತೆ ಒತ್ತಾಯಿಸಿತ್ತು ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಸಶಸ್ತ ಪ್ರತ್ಯೇಕತಾ ಸಂಘಟನೆಯಾಗಿದ್ದು ಭದ್ರತಾ ಪಡೆಗಳು ಮತ್ತು ನಾಗರಿಕರನ್ನು ಗುರಿಯಾಗಿಸಿ ದಾಳಿ ನಡೆಸುತ್ತಿದೆ ಎಂದು ಅಮೆರಿಕದ ವಿದೇಶಾಂಗ ಇಲಾಖೆ ತಿಳಿಸಿದೆ ಎಡಪಂಥೀಯ ತೀವ್ರವಾದ ಪೀಡಿತ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಕೇಂದ್ರ ಗೃಹ ಕಾರ್ಯದರ್ಶಿ ರಾಜೀವ್ ಗೌಬಾ ದೆಹಲಿಯಲ್ಲಿ ನಿನ್ನೆ ಸಭೆ ನಡೆಸಿದರು ಕಳೆದ ಐದು ವರ್ಷಗಳಲ್ಲಿ ಎಡಪಂಥೀಯ ತೀವ್ರವಾದದ ಭೌಗೋಳಿಕ ವಿಸ್ತರಣೆ ಕಡಿಮೆಯಾಗಿದ್ದು ಹಿಂಸಾಚಾರದಲ್ಲೂ ಇಳಿಕೆಯಾಗಿರುವುದನ್ನು ಅಧಿಕಾರಿಗಳು ಉಲ್ಲೇಖಿಸಿದರು ಎಡಪಂಥೀಯ ತೀವ್ರವಾದ ಪೀಡಿತ ಜೆಲ್ಲೆಗಳಲ್ಲಿ ನಿಯೋಜಿತರಾಗುವ ಭದ್ರತಾ ಸಿಬ್ಬಂದಿಗಳ ಉದ್ಯೋಗ ವಾತಾವರಣ ಅಭಿವೃದ್ದಿಪಡಿಸುವುದು ಹಾಗೂ ಮೊಬೈಲ್ ಸಂಪರ್ಕವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಬಳಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು

ಸಾರಿಗೆ ವಲಯದಲ್ಲಿ ಏಕರೂಪದ ತೆರಿಗೆ ವ್ಲವಸ್ಥೆ ರೂಪಿಸುವ ನಿಟ್ಲನಲ್ಲಿ ಉತ್ತರ ರಾಜ್ಯಗಳ ಸಾರಿಗೆ ಸಚಿವರು ಚಂಡೀಗಢದಲ್ಲಿ ನಿನ್ನೆ ಸಮಾಲೋಚನೆ ನಡೆಸಿದರು ಈ ಕುರಿತು ವಿವರ ನೀಡಿದ ಹರಿಯಾಣ ಸಚಿವ ಕಿಷನ್ ಲಾಲ್ ಪನ್ವಾರ್ ಅಕ್ಕಪಕ್ಕದ ರಾಜ್ಯಗಳ ತೆರಿಗೆ ದರದಲ್ಲಿ ವ್ಯತ್ಯಾಸವಾದರೆ ತೆರಿಗೆ ವಂಚನೆಗೆ ಅವಕಾಶ ದೊರೆಯಲಿದ್ದು ಇದನ್ನು ತಡೆಯಲು ಏಕರೂಪದ ತೆರಿಗೆ ವ್ಯವಸ್ಥೆ ಅತ್ಯಗತ್ಯ ಎಂದರು ಪಂಜಾಬ್ ಪರಿಯಾಣ ದೆಹಲಿ ಚಂಡೀಗಢ ಹಿಮಾಚಲ ಪ್ರದೇಶ ಉತ್ತರ ಪ್ರದೇಶ ಉತ್ತರಾಖಂಡ್ ರಾಜಸ್ಥಾನ ಹಾಗೂ ಜಮ್ಮು ಕಾಶ್ಮೀರ ರಾಜ್ಯಗಳ ಸಾರಿಗೆ ಸಚಿವರು ಮತ್ತು ಪ್ರತಿನಿಧಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು

ಹರ್ಷವರ್ಧನ್ ತಿಳಿಸಿದ್ದಾರೆ ರಾಜ್ಜಸಭೆಯಲ್ಲಿ ನಿನ್ನೆ ಸದಸ್ತರ ಪ್ರಶ್ನೆಗಳಗೆ ಉತ್ತರ ನೀಡಿದ ಅವರು ಆರೋಗ್ಯ ಸೇವೆಗಳ ಮೇಲಿನ ಸಾರ್ವಜನಿಕ ವೆಚ್ಚ ಪ್ರಮಾಣ ಸತತವಾಗಿ ಹೆಚ್ಚುತ್ತಿದೆ

ಬ್ಯಾಂಕ್ ವಂಚನೆ ಪ್ರಕರಣದ ಆರೋಪಿ ಘೋಷಿತ ಆರ್ಥಿಕ ಅಪರಾಧಿ ವಿಜಯ್ ಮಲ್ಯ ಅವರು ಗಡಿಪಾರು ಆದೇಶದ ವಿರುದ್ದ ಮೇಲ್ದನವಿ ಸಲ್ಲಿಸಲು ಯುನೈಟೆಡ್ ಕಿಂಗ್ಡಮ್ ಪ್ಯೆಕೋರ್ಟ್ ಅನುಮತಿ ನೀಡಿದೆ

ಪಶ್ನಿಮ ಬಂಗಾಳದ ಮುರ್ಷದಾಬಾದ್ ಜೆಲ್ಲೆಯಲ್ಲಿ ನಿಯೊ ಜಮಾತ್ ಉಲ್ ಮುಜಾಹಿದ್ದೀನ್ ಬಾಂಗ್ಲಾದೇಶ್ ಸಂಘಟನೆಗೆ ಸೇರಿದ ಮತ್ತೊಬ್ಲ ಸದಸ್ಯನನ್ನು ಪೊಲೀಸರು ಬಂಧಿಸಿದ್ದಾರೆ ಕಳೆದ ವಾರ ಈ ಸಂಘಟನೆಗೆ ಸೇರಿದ ನಾಲ್ವರು ಉಗ್ರರನ್ನು ಕೊಲ್ಲತ್ತಾದಲ್ಲಿ ವಿಶೇಷ ಪೊಲೀಸ್ ಕಾರ್ಯಪಡೆ ಬಂಧಿಸಿತ್ತು